ಕೊರೊನಾ ಬಗ್ಗೆ ಜಾಗ್ವತಿ ಮೂಡಿಸಲು ಪ್ರತಿ ಹಳ್ಳಿಗೊಂದು ಟಾಸ್ಕ್ ಫೋರ್ಸ್ ರಚನೆ ಸಚಿವ ಡಾ

ಸುಧಾಕರ್ ರೈತರಿಗೆ ಗುಣಮಟ್ಟದ ಸಸಿ ಕೃಷಿ ಪರಿಕರ ಪೂರೈಕೆಗೆ ರಾಜ್ಯದ ಎಲ್ಲಾ ಜೈವಿಕ ಕೇಂದ್ರಗಳ ಉನ್ನತೀಕರಣ ಸಚಿವ ಡಾ ನಾರಾಯಣ ಗೌಡ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಎರಡು ದಿನಗಳ ದೆಹಲಿ ಶ್ರವಾಸ ಮುಗಿಸಿ ಬೆಂಗಳೂರಿಗೆ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರಧಾನಮಂತ್ರಿ ಸೇರಿದಂತೆ ಕೇಂದ್ರದ ಏಳು ಸಚಿವರನ್ನು ಭೇಟಮಾಡಿ ರಾಜ್ಯದ ಪ್ರಮುಖ ಅಭಿವೃದ್ದಿ ಯೋಜನಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ ರಾಜ್ಞದ ಜ್ವಲಂತ ಸಮಸ್ಥೆಗಳ ಬಗ್ಗೆಯೂ ತಿಳಿಸಲಾಗಿದೆ

ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ಚರ್ಚೆ ನಡೆಸಿದ್ದು ಪಕ್ಷದ ರಾಷ್ಷೀಯ ಅಧ್ಯಕ್ಷರು ಪ್ರಧಾನಮಂತ್ರಿಯೊಂದಿಗೆ ಸಮಾಲೋಚಿಸಿದ ಬಳಿಕ ತಿಳಿಸಲಿದ್ದಾರೆ ಎಂದು ಮುಖ್ಖಮಂತ್ರಿ ಹೇಳದರು

ಸುಧಾಕರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ

ಜನ ಧನ್ ಯೋಜನೆಯಂತಹ ಕಾರ್ಯಕ್ರಮಗಳ ನಿರೂಪಣೆಗೆ ಇದು ಮೂಲ ಸೆಲೆಯಾಗಿದೆ ಹಾಗಾಗಿಯೇ ಬ್ಯಾಂಕ್ ಬಾತೆ ಹೊಂದಿಲ್ಲದವರನ್ನು ಬ್ಲಾಂಕಿಂಗ್ ವ್ಯವಸ್ಥೆಗೆ ಸೇರ್ಪಡೆ ಮಾಡಲು ಸಾಧ್ಯವಾಗಿದೆ

ಪ್ರಧಾನಮಂತ್ರಿಯವರು ಕೈಗೊಂಡ ಅನೇಕ ಪ್ರಮುಖ ನಿರ್ಧಾರಗಳಲ್ಲಿ ಬ್ಲಾಂಕ್ ಬಾತೆ ಹೊಂದಿರದ ಬಡ ಜನತೆಯನ್ನು ಬ್ಲಾಂಕಿಂಗ್ ವ್ಯವಸ್ಥೆಗೆ ಒಳಪಡಿಸುವ ಜನಧನ್ ಯೋಜನೆಯೂ ಒಂದು

ಸೋಮಶೇಖರ್ ತೆಳಿಸಿದ್ದಾರೆ ಮಂಡ್ಲದ ಆಲೆಮನೆಗೆ ಭೇಟಿ ನೀಡಿ ಬೆಲ್ಲ ಉತ್ತನ್ನಗಳ ತಯಾರಿಕೆಯನ್ನು ವೀಕ್ಷಿಸಿದ ಬಳಿಕ ಮಾತನಾಡಿದ ಅವರು ಗುಣಮಟ್ಟದ ದೆಲ್ಲ ತಯಾರಿಗೆ ಎಷ್ಟು ಅನುದಾನ ಕೊಡಬಹುದು ಎಂಬ ನಿಟ್ಟನಲ್ಲಿಯೂ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಸಹಕಾರ ಇಲಾಖೆಯಿಂದ ನಾಲ್ಲು ವಿಭಾಗದ ಆರ್ಥಿಕ ಸ್ಪಂದನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ

ಯುಜಿಸಿ ಸದಸ್ಯ ಹಾಗೂ ನೂತನ ರಾಷ್ಷೀಯ ಶಿಕ್ಷಣ ನೀತಿ ಸಮಿತಿಯ ಸದಸ್ಯರೂ ಆಗಿರುವ ಪೆಡ್ರಿ

ಶ್ರೀಧರ ಮಾತನಾಡಿ ಆರ್ಥಿಕವಾಗಿ ಹಿಂದುಳದ ಮಹಿಳೆಯರಿಗೆ ಶಿಕ್ಷಣಾವಕಾಶಗಳನ್ನು ಹೆಚ್ಚಿಸಲು ಹೊಸ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಮಹಿಳಾ ಶಿಕ್ಷಣ ನಿಧಿಯ ಮೂಲಕ ಮಹಿಳೆಯರ ಶಿಕ್ಷಣವನ್ನು ಬೆಂಬಲಿಸುವ ಯೋಜನೆಯನ್ನು ತರಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರು ಶಿಕ್ಷಣದ ಪರಿಧಿಯಲ್ಲಿ ಬರಲಿದ್ದಾರೆ ಮಹಿಳಾ ಶಿಕ್ಷಣದಿಂದ ಮಾತ್ರ ನಮಲ್ಲಿ ಆರೋಗ್ಯವಂತ ಕುಟುಂಬಗಳನ್ನು ಮತ್ತು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದರು ಕುಲಪತಿ ಪ್ರೊಓಂಕಾರ ಕಾಕಡೆ ಅವರು ವಿದ್ಯಾರ್ಥಿಗಳಿಗೆ ಪದಕ ವಿತರಿಸಿದರು

ಆ ನಿಟ್ಟನಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ತೋಟಗಾರಿಕೆ ಪೌರಾಡಳಿತ ಹಾಗೂ ರೇಷ್ನೆ ಸಚಿವ ಡಾ ನಾರಾಯಣಗೌಡ ಹೇಳಿದ್ದಾರೆ ಬೆಂಗಳೂರಿನ ಹುಳಮಾವು ಜೈವಿಕ ಕೇಂದ್ರಕ್ಕೆ ಇಂದು ಭೇಟ ನೀಡಿ ಪರಿತೀಲಿಸಿ ಬಳಕ ಮಾತನಾಡಿದ ಅವರು ಗುಣಮಟ್ಟದ ಸಸಿಗಳು ಪರಿಕರಗಳನ್ನು ನೀಡಿದರೆ ರೈತರ ನಷ್ಷದ ಪ್ರಮಾಣ ಕಡಿಮೆಯಾಗುತ್ತದೆ ಜೊತೆಗೆ ಇಳುವರಿ ಪ್ರಮಾಣವೂ ಹೆಚ್ಚಾಗುತ್ತದೆ ಹಾಗಾಗಿ ರಾಜ್ಯದ ಇತರ ಸ್ಥಳಗಳಲ್ಲಿ ಸ್ಥಾಪಿಸಿರುವ ಷ್ಟೈವಿಕ ಕೇಂದ್ರಗಳನ್ನು ಇದೇ ಮಾದರಿಯಲ್ಲಿ ಉನ್ನತೀಕರಿಸಿ ರೈತರಿಗೆ ಉತ್ತಮ ಗುಣಮಟ್ಟದ ಸಸ್ಯ

ಈ ಬಗ್ಗೆ ತಮ್ನ ಫೇಸ್ಬುಕ್ ಖಾತೆಯಲ್ಲಿ ಪ್ರಕಟಣೆಯನ್ನು ಪಂಚಿಕೊಂಡಿರುವ ಸಚಿವರು ಬ್ಲೂ ಫ್ಲಾಗ್ ಪ್ರಮಾಣಪತ್ರ ಪಡೆಯುವ ನಿಟ್ಟನಲ್ಲಿ ಕೈಗೊಂಡಿರುವ ಕಾಮಗಾರಿಗಳನ್ನು ನಮ್ಮ ದೇತದ ಪರಿಣತರನ್ನು ಒಳಗೊಂಡ ಸ್ವತಂತ್ರ ತಂಡವು ಪರಿತೀಲಿಸಲಿದೆ ಇದರಲ್ಲಿ ದೇಶದ ಪ್ರಸಿದ್ದ ಪರಿಸರ ತಜ್ಞರು ವಿಜ್ಞಾನಿಗಳು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ ಕಾಸರಕೋಡು ಇಕೋ ಬೀಚ್ ಕಡಲತೀರ ರಕ್ಷಣೆಗೆ ಹಮ್ನಿಕೊಳ್ಳಲಾಗಿರುವ ಸೇವ್ ಮೈ ಬೀಚ್ ಅಭಿಯಾನದ ಅಂಗವಾಗಿ ಭೆಟ್ನಳದ ಶಾಸಕ ಸುನೀಲ್ ನಾಯ್ಗ ಇಂದು ಧ್ವಜಾರೋಹಣ ನೆರವೇರಿಸಿದರು

ಜಿಲ್ಲೆಯ ಪ್ರವಾಸೋದ್ದಮ ಅಭಿವೃದ್ದಿ ದೃಷ್ಟಿಯಿಂದ ಇಂಥ ಸ್ಥಳಗಳು ಮುಂಬರುವ ದಿನಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಹಾಗೂ ಮುಂದಿನ ದಿನಗಳಲ್ಲಿ ಈ ಬೀಚ್ ಇಡೀ ರಾಜ್ಯಕ್ಷೆ ಮಾದರಿಯಾಗಲಿದೆ ಎಂದು ಹೇಳಿದರು

ಎಸ್ ಎಲ್ ಸಿ ಪೂರಕ ಪರೀಕ್ಷೆ ನಡೆಯಲಿದ್ದು

ಡಿ ಮೊದ್ವೆಲ್ ಪೇಜರ್ ಜೆರಾಕ್ಸ್ ಟೈಪಿಂಗ್ ಮುಂತಾದವುಗಳನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆದೇಶದಲ್ಲಿ ತಿಳಿಸಿದ್ದಾರೆ

ಸುನಿಲ್ ಕುಮಾರ್ ತಿಳಿಸಿದ್ದಾರೆ

ಸಿ ಭೂಗೋಳಶಾಸ್ತ ವಿಷಯದ ಪೂರಕ ಪರೀಕ್ಷೆ ನಡೆಯಿತು

ಆರ್ ಮಾಹಿತಿ ನೀಡಿದ್ದಾರೆ

ಆದರೆ ಮುಂಜಾಗೃತೆ ಕೈಗೊಳ್ಳುವುದು ಅತ್ತವಶ್ಯ ಎಂದು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಶಾಸ್ತ ವಿಭಾಗದ ಪ್ರಾಧ್ವಾಪಕ ಡಾ ನಾಗರಾಜ್ ಬಿ ಎಸ್ ಹೇಳಿದ್ದಾರೆ

ಅಶ್ವತ್ಸನಾರಾಯಣ ಅವರಿಗೆ ಕೊರೊನಾ ಪಾಸಿಟವ್ ದೃಢಪಟ್ಟದೆ ಈ ಬಗ್ಗೆ ಟ್ನೀಟ್ ಮಾಡಿರುವ ಅವರು ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ತಾವು ಇಂದು ಕೋವಿಡ್ ಪರೀಕ್ಷೆಗೆ ಒಳಪಟ್ಟದ್ದ ವೇಳೆ ಸೋಂಕು ದೃಢಪಟ್ಟದೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಇಲ್ಲ ನಾನು ಆರೋಗ್ಯವಾಗಿದ್ದು ಮನೆಯಲ್ಲಿಯೇ ಪ್ರತ್ಯೇಕವಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ ಇತ್ತೀಚಿಗೆ ತಮ್ಮ ನೇರ ಸಂಪರ್ಕಕ್ಕೆ ಬಂದವರು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಕೋರುತ್ತೇನೆ ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ಮನವಿ ಮಾಡಿದ್ದಾರೆ ವಿಶ್ವ ಪರಂಪರೆಯ ತಾಣ ಐತಿಹಾಸಿಕ ಹಂಪಿಯ ಶಿಲ್ಪಕಲಾ ಸ್ನಾರಕಗಳನ್ನು ಮತ್ತು ಇಲ್ಲಿನ ಪ್ರಕೃತಿ ಸಹಜವಾದ ತುಂಗಭದ್ರ ನದಿ ಬೆಟ್ಟಗಳ ಸೌಂದರ್ಯವನ್ನು ಪ್ರವಾಸಿಗರು ಆಗಸದಿಂದ ನೋಡುವ ಅವಕಾಶವನ್ನು ಹೆಲಿ ಟೂರಿಸಂ ಕಲ್ಪಸಲಿದೆ

ಪಂಪಿಗೆ ಆಗಮಿಸಲು ಈವರೆಗೆ ಭೂ ಸಾರಿಗೆ ಬಸ್ ಹಾಗೂ ರೈಲುಸೌಲಭ್ಯ ಮಾತ್ರವಿತ್ತು ಈಗ ವಾಯು ಮಾರ್ಗವಾಗಿ ಹೆಲಿಕಾಪ್ಸರ್ ಸಾರಿಗೆ ದೊರೆಯಲಿದೆ ಕಮಲಾಪುರದ ಹೆಲಿಪ್ನಾಡ್ ನಲ್ಲಿ ಹೆಲಿಕಾಫ್ಸರ್ ಬಂದು ಇಳಿಯಲಿದೆ ಹೆಲಿಕಾಪ್ಸರ್ ಪಂಪಿ ಪ್ರದೇಶದ ಮೇಲಿನಿಂದ ಬರುವುದರಿಂದ ಪ್ರವಾಸಿಗರು ಸಹಜವಾಗಿ ಪಂಪಿ ಸ್ನಾರಕಗಳನ್ನು ಆಗಸದಿಂದಲೇ ವೀಕ್ಷಿಸಬಹುದಾಗಿದೆ ಇದಕ್ಕೆ ಭಾರತೀಯ ಪುರಾತತ್ವ ಇಲಾಖೆಯೂ ಸಮ್ನತಿ ನೀಡಿದೆ ಎಂದು ಸಂಸ್ಲೆಯ ವ್ಯವಸ್ಥಾಪಕ ನಿರ್ದೇಶಕ ಹರಿಪರನ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಮಂಗಳೂರು ಹೊರವಲಯದ ಪಲಿಕುಳ ನಿಸರ್ಗಧಾಮ ಮೃಗಾಲಯದ ಎಂಟು ವರ್ಷ ಪ್ರಾಯದ ಚಿಂಟು ಎಂಬ ಹೆಸರಿನ ಹೆಣ್ಣು ಚಿರತೆಗೆ ಪ್ರಸವ ವೇಳೆ ಸಮಸ್ನೆ ಉಂಟಾದ ಹಿನ್ನೆಲೆಯಲ್ಲಿ ನಿನ್ನೆ ತುರ್ತಾಗಿ ಶಸ್ತ ಚಿಕಿತ್ತೆ ನಡೆಸಿ ಗರ್ಭದಲ್ಲಿದ್ದ ಎರಡು ಮರಿಗಳನ್ನು ಹೊರತೆಗೆಯಲಾಗಿದೆ ಶಸ್ತ ಚಿಕಿತ್ಸೆಯ ನಂತರ ಚಿರತೆಯು ಚೇತರಿಸುತ್ತಿದ್ದು ಮೃಗಾಲಯದ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಚಿರತೆಯ ಆರೋಗ್ಭದ ಬಗ್ಗೆ ನಿಗಾವಹಿಸುತ್ತಿದ್ದಾರೆ ಶಸ್ತ ಚಿಕಿತ್ಸೆಯನ್ನು ಮ್ಯಗಾಲಯದ ವೈದ್ವಾಧಿಕಾರಿ ಡಾ ವಿಷ್ಣುದತ್ ಮತ್ತು ಡಾ ಯಶಸ್ತಿ ಅವರು ನಡೆಸಿದ್ದಾರೆ ಎಂಟು ವರ್ಷಗಳ ಹಿಂದೆ ತಾಯಿಯಿಂದ ಪರಿತ್ವಕ್ಷವಾದ ಐದು ದಿನಗಳ ಮರಿಯನ್ನು ಮೂಡಬಿದಿರೆ ಸಮೀಪದಿಂದ ರಕ್ಷಿಸಿ ಪಿಲಿಕುಳ ಮ್ಯಗಾಲಯದಲ್ಲಿ ಚಿಂಟು ಎಂದು ಹೆಸರಿಟ್ಲು ಪೋಷಿಸಿ ಬೆಳೆಸಲಾಗಿದೆ

ಭಂಡಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಹೀಗಾಗಿ ಮೀನುಗಾರರು ಸಮುದ್ರಕ್ಷೆ ಇಳಿಯದಂತೆ ಮತ್ತು ಸಾರ್ವಜನಿಕರು ಪ್ರವಾಸಿಗರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕ್ಟೆಗೊಂಡು ಎಚ್ದರಿಕೆಯುಂದ ಇರುವಂತೆ ಜಿಲ್ಲಾಧಿಕಾರಿ ಡಾ ಪರೀಶ ಕುಮಾರ ತಿಳಿಸಿದ್ದಾರೆ

ರಾಮದಾಸ್ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು

ಕನ್ನಡ ಶಾಲೆಗಳಗೆ ಅನುದಾನ ನೀಡಬೇಕು

ರಾಜ್ಯ ಸರಕಾರಿ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಎಸ್ ಕೃಷ್ಣಮೂರ್ತಿ ಗದಗದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ